ದೇಶಾದ್ದಂತ ವಿವಿಧ ಏರ್ಮೋರ್ಟ್ಗಳಲ್ಲಿ ವಿಮಾನಗಳ ಸಂಚಾರಕ್ಕೆ ಸಕಲ ವ್ಲವಸ್ಲೆ ಕಲ್ಪಿಸಲಾಗಿದೆ ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ವೈಮಾನಿಕ ಹಾರಾಟಕ್ಕೆ ಪ್ರಯಾಣಿಕರ ತಪಾಸಣೆ ಅರೋಗ್ಡ ಪರೀಕ್ಷೆ ಸೇರಿದಂತೆ ಸಂಮೂರ್ಣ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಭಾರತೀಯ ಏರ್ಮೋರ್ಟ್ ಪ್ರಾಧಿಕಾರದ ಅಧ್ಯಕ್ಷ ಅರವಿಂದ್ ಸಿಂಗ್ ಅವರು ಆಕಾಶವಾಣಿಗೆ ನೀಡಿರುವ ವಿಶೇಷ ಸಂದರ್ಶನದಲ್ಲಿ ತಿಳಿಸಿದ್ದಾರೆ ಕೊರೋನಾ ಸೋಂಕು ಪರಡದಂತೆ ಪ್ರಯಾಣಿಕರು ಸಂಪರ್ಕರಹಿತವಾಗಿ ವಿಮಾನ ಪತ್ತಲು ಮತ್ತು ಇಳಿಯಲು ಎಲ್ಲಾ ವ್ಲವಸ್ಸೆ ಮಾಡಲಾಗಿದೆ ದೆಹಲಿ ವಿಮಾನ ನಿಲ್ದಾಣದ ಮೂರನೇ ಟರ್ಮಿನಲ್ನಿಂದ ವಾಣಿಜ್ಯ ಪ್ರಯಾಣಿಕ ವಿಮಾನಗಳು ಆರಂಭಿಕ ಸಂಚಾರ ನಡೆಸಲಿವೆ ಎಂದು ಅವರು ತಿಳಿಸಿದರು

ದೇಶಾದ್ಖಂತ ಇಂದು ದೇಶೀಯ ಮಾರ್ಗಗಳಲ್ಲಿ ವಿಮಾನಗಳು ಪಾರಾಟ ಆರಂಭಿಸಿರುವ ಹಿನ್ನೆಲೆಯಲ್ಲಿ ಕೆಲವೊಂದು ಕಟ್ಟುನಿಟ್ಟಿನ ನಿಯಮಗಳನ್ನು ಅದು ಪ್ರಕಟಿಸಿದೆ ಮೊಬೈಲ್ ಫೋನ್ಗಳಿಗೆ ಆರೋಗ್ಟ ಸೇತು ಆಪ್ ಡೌನ್ಲೋಡ್ ಮಾಡಿಕೊಳ್ಳಲು ಪ್ರಯಾಣಿಕರಿಗೆ ಸೂಚನೆ ನೀಡಲಾಗಿದೆ ವಿಮಾನ ರೈಲು ಮತ್ತು ಬಸ್ ನಿಲ್ಲಾಣಗಳ ನಿರ್ಗಮನ ಸ್ನಳದಲ್ಲಿ ಥರ್ಮಲ್ ಸ್ತೀನಿಂಗ್ ಖಾತ್ರಿಪಡಿಸುವಂತೆ ರಾಜ್ಲಗಳಿಗೆ ಸೂಚನೆ ನೀಡಿದೆ ಕೊರೋನಾ ಸೋಂಕು ಲಕ್ಷಣರಹಿತ ಪ್ರಯಾಣಿಕರಿಗೆ ಮಾತ್ರ ವೈಮಾನಿಕ ಸಂಜಾರಕ್ಷೆ ಅನುಮತಿ ನೀಡಬೇಕು

ಪ್ರಯಾಣ ಟಿಕೆಟ್ ಜೊತೆಯಲ್ಲೇ ಮುನ್ಲೂಚನೆಗಳನ್ನು ಒದಗಿಸಲು ಕ್ರಮ ಕೈಗೊಳ್ಟಬೇಕು ಎಂದು ಗ್ಲಹ ಸಚಿವಾಲಯ ಸೂಚಿಸಿದೆ ರೋಗ ಲಕ್ಷಣ ಕಂಡುಬರುವ ಪ್ರಯಾಣಿಕರನ್ನು ಐಸೊಲೇಷನ್ನಲ್ಲಿ ಇಡಲಾಗುವುದು ಸಮೀಪದ ಆರೋಗ್ಗ ಸೌಲಭ್ಯಗಳಲ್ಲಿ ತಪಾಸಣೆ ಮತ್ತು ಚಿಕಿತ್ಸೆಗೆ ಒಳಪಡಿಸಲಾಗುವುದು ಎಂದು ನಮ್ನ ಆಕಾಶವಾಣಿ ಬಾತ್ಸೀದಾರರು ವರದಿ ಮಾಡಿದಾರೆ ರಾಜ್ಗಳು ಕ್ವಾರಂಟೈನ್ ಮತ್ತು ಐಸೊಲೋಷನ್ಗೆ ಸಂಬಂಧಿಸಿದಂತೆ ತಮ್ಮದೇ ಆದ ಮಾರ್ಗಸೂಚಿಗಳನ್ನು ರೂಪಿಸಬಹುದು ಎಂದು ಕೇಂದ್ರ ಗ್ವಹ ಸಚಿವಾಲಯ ತಿಳಿಸಿದೆ

ಈತಾನ್ಚ ರಾಜ್ಯಗಳು ಗುಡ್ಡಗಾಡು ರಾಜ್ಯಗಳು ಮತ್ತು ದ್ವೀಪ ಪ್ರದೇಶಗಳಲ್ಲಿ ಪ್ರಾದೇಶಿಕ ವಿಮಾನ ಸಂಚಾರಕ್ಕೆ ಆದ್ದತೆ ನೀಡಲಾಗುವುದು ಎಂದು ನಾಗರಿಕ ವಿಮಾನಯಾನ ಸಚಿವ ಹರ್ದೀಪ್ ಸಿಂಗ್ ಮರಿ ಟ್ವೀಟ್ ಮಾಡಿದ್ದಾರೆ ಪ್ರಾದೇಶಿಕ ವೈಮಾನಿಕ ಸಂಚಾರವನ್ನು ಹಂತ ಹಂತವಾಗಿ ಹೆಚ್ಚಿಸಲಾಗುವುದು

ವಿದೇಶದಿಂದ ಇಂದೋರ್ಗೆ ಭಾರತೀಯರನ್ನು ಕರೆತಂದ ಮೂರನೇ ವಿಶೇಷ ವಿಮಾನ ಇದಾಗಿದೆ

ಇಂದು ವಿಶೇಷ ವಿಮಾನವೊಂದು ಬರ್ಮಿಂಗ್ ಹ್ಯಾಮ್ನಿಂದ ಅಮೃತಸರಕ್ಕೆ ಭಾರತೀಯರನ್ನು ಕರೆತರಲಿದೆ ಲಂಡನ್ನಿಂದ ಭಾರತೀಯರನ್ನು ಸಾಗಿಸಲು ಇನ್ನೂ ಹೆಚ್ಚಿನ ವಿಮಾನಗಳನ್ನು ಸಂಚಾರಕ್ಕೆ ಬಿಡುವ ಚಿಂತನೆ ನಡೆದಿದೆ ಎಂದು ಲಂಡನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ

ರಂಜಾನ್ ಉಪವಾಸ ಮಾಸ ನಿನ್ನೆಗೆ ಅಂತ್ಯವಾಗಿದೆ ಈದ್ ಉಲ್ ಫಿತರ್ ಆಚರಣೆ ಹಿನ್ನೆಲೆಯಲ್ಲಿ ಜನರು ಸಾಮೂಹಿಕ ಪ್ರಾರ್ಥನೆಗಾಗಿ ಮಸೀದಿಗಳಿಗೆ ಆಗಮಿಸಬಾರದು ಮನೆಯಲ್ಲೇ ನಮಾಜ್ ನಡೆಸಬೇಕು ಕೊರೋನಾ ಸೋಂಕು ಪರಡದಂತೆ ಎಲ್ಲರೂ ಮುಂಜಾಗ್ರತೆ ವಹಿಸಬೇಕು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಲು ಆದ್ನತೆಯ ಗಮನ ನೀಡಬೇಕು ಎಂದು ದೆಹಲಿ ಜಮಾ ಮಸೀದಿಯ ತಾಹಿ ಇಮಾಮ್ ಸೈಯದ್ ಅಹಮ್ನದ್ ಬುಖಾರಿ ಮನವಿ ಮಾಡಿದ್ದಾರೆ ಪಬ್ಬದ ಶುಭಾಶಯ ವಿನಿಮಯ ಮಾಡಿಕೊಳ್ಳಲು ಜನರು ಪಸ್ತಲಾಘವ ಅಥವಾ ಆಲಿಂಗನ ಮಾಡಬಾರದು ಕೇಂದ್ರ ಮತ್ತು ರಾಜ್ಜ ಸರ್ಕಾರಗಳು ಹೊರಡಿಸಿರುವ ಲಾಕ್ಡೌನ್ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಬುಖಾರಿ ಮನವಿ ಮಾಡಿದ್ದಾರೆ ಈದ್ ಉಲ್ ಫಿತರ್ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ರಾಷ್ಷಪತಿ ಉಪರಾಷ್ಷಪತಿ ಪ್ರಧಾನಿ ಕೇಂದ್ರ ಸಚಿವರು ಸೇರಿದಂತೆ ಹಲವು ಗಣ್ಣರು ಶುಭಾಶಯ ಕೋರಿದ್ದಾರೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ತಮ್ಮ ಸಂದೇಶದಲ್ಲಿ ಪ್ರೀತಿ ಶಾಂತಿ ಸಹೋದರತೆ ಮತ್ತು ಸಾಮರಸ್ಥದ ಸಂಕೇತವಾದಿ ರಂಜಾನ್ ಪಬ್ಸವು ಸಮಾಜದಲ್ಲಿರುವ ದುರ್ಬಲ ವರ್ಗಗಳ ರಕ್ಷಣೆ ಮತ್ತು ವಿನಿಮಯದ ನಂಬಿಕೆಗಳನ್ನು ಗಟ್ಟಿಗೊಳಿಸಲಿ ಎಂದು ಶುಭ ಕೋರಿದ್ದಾರೆ ದೇಶವಿಂದು ಕೊರೋನಾ ಸಂಕಷ್ಷ ಎದುರಿಸುತ್ತಿರುವ ಕಾಲಘಟ್ಟದಲ್ಲಿ ಜನರು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವ ಮೂಲಕ ಸುರಕ್ಷಿತವಾಗಿರಲು ಮುಂಜಾಗ್ರತೆ ವಹಿಸಬೇಕು ಎದುರಾಗುವ ಸವಾಲುಗಳನ್ನು ಸಮರ್ಥವಾಗಿ ಪತ್ತಿಕಲು ಗಮನ ನೀಡಬೇಕು ಎಂದು ಕರೆ ನೀಡಿದರು

ವೆಂಕಯ್ಲನಾಯ್ತು ತಮ್ಮ ಸಂದೇಶದಲ್ಲಿ ಕುಟುಂಬಗಳು ಮತ್ತು ಸಮುದಾಯಗಳು ಒಟ್ಲಾಗುವ ಅಪರೂಪದ ಸಂದರ್ಭವೇ ರಂಜಾನ್ ಪಬ್ಲ ಆದಾಗ್ಡೂ ಈ ವರ್ಷ ಕೋವಿಡ್ ಆತಂಕದಲ್ಲಿರುವ ಹಿನ್ನೆಲೆಯಲ್ಲಿ ಜನರು ಮನೆಯಲ್ಲೇ ಪಬ್ಲವನ್ನು ಆಚರಿಸಬೇಕು ಆನಂದ ಸಹಾನುಭೂತಿ ಮತ್ತು ಪರಸ್ಪರ ಗೌರವದ ಸ್ಪೂರ್ತಿಯೇ ಈ ಪಬ್ಲದ ವಿಶೇಷವಾಗಿದೆ ಜನರಲ್ಲಿ ಶಾಂತಿ ಸಮ್ನದ್ಲಿ ಮತ್ತು ಸಾಮರಸ್ನ ಮೂಡಲಿ ಎಂದು ವೆಂಕಯ್ದನಾಯ್ತು ಶುಭ ಕೋರಿದ್ದಾರೆ ಕರ್ನಾಟಕ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ರಾಜ್ಯದ ಜನತೆಗೆ ರಂಜಾನ್ ಶುಭಾಶಯ ಕೋರಿದ್ಲಾರೆ

ದೇಶದ ಆಯಾ ರಾಜ್ಗಗಳ ಆನುಮತಿ ಮೇರೆಗೆ ರಾಜ್ಗಗಳ ಒಳಗೆ ರೈಲು ಸಂಚಾರ ಆರಂಭಿಸಲು ಅನುಮತಿ ನೀಡಲಾಗುತ್ತಿದೆ ಲಾಕ್ಡೌನ್ ನಂತರ ಬೆಂಗಳೂರು ಬೆಳಗಾವಿ ಬೆಂಗಳೂರು ಮೈಸೂರು ಮಧ್ಯ ರೈಲು ಸಂಚಾರ ಆರಂಭಿಸಲಾಗಿದ್ದು ಕೊರೊನಾ ಕಾರಣದಿಂದಾಗಿ ಸಧ್ಯ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದೆ ಕ್ರಮೇಣ ಪ್ರಯಾಣಿಕರ ಸಂಖ್ಣೆಯಲ್ಲಿ ಹೆಚ್ಚಳವಾಗಲಿದೆ ಎಂದು ಸಚಿವ ಸುರೇಶ್ ಅಂಗಡಿ ವಿಶ್ನಾಸ ವ್ಯಕ್ತಪಡಿಸಿದರು

ಸಂಚಾರ ವೇಳೆ ವಲಸೆ ಕಾರ್ಮಿಕರಿಗೆ ಆಹಾರ ಮತ್ತು ಕುಡಿಯುವ ನೀರು ಪೂರೈಸಲಾಗುತ್ತಿದೆ

ಹೊರರಾಷ್ಷಗಳಲ್ಲಿ ನಿಲುಗಡೆಯಾಗಿರುವ ಭಾರತೀಯರು ಮತ್ತು ಭಾರತದಲ್ಲಿ ನಿಲುಗಡೆಯಾಗಿ ಹೊರರಾಷ್ಷಗಳಗೆ ಹೋಗಲು ಬಯಸುವ ಜನರಿಗೆ ಕೇಂದ್ರ ಗೃಹ ಸಚಿವಾಲಯ ನಿನ್ನೆ ಪ್ರಮಾಣಿತ ಕಾರ್ಯಾಚರಣೆ ವಿಧಾನಗಳನ್ನು ಹೊರಡಿಸಿದೆ ವಿದೇಶಗಳಲ್ಲಿ ನಿಲುಗಡೆಯಾಗಿರುವ ಭಾರತೀಯರು ಅಲ್ಲಿನ ಭಾರತೀಯ ರಾಯಭಾರ ಕಚೇರಿಗಳಲ್ಲಿ ನೋಂದಣಿ ಮಾಡಿಕೊಳ್ಳಬೇಕು ನಾಗರಿಕ ವಿಮಾನಯಾನ ಸಚಿವಾಲಯ ಹಾಗೂ ಬಂದರು ಸಚಿವಾಲಯ ಅನುಮತಿ ನೀಡುವ ವಾಣಿಜ್ಯ ವಿಮಾನ ಮತ್ತು ಪಡಗುಗಳಲ್ಲಿ ಭಾರತಕ್ಷೆ ಪ್ರಯಾಣಿಸಬೇಕು ವಲಸೆ ಕಾರ್ಮಿಕರು ಅಲ್ಪಾವಧಿ ವೀಸಾ ಹೊಂದಿರುವವರು ಗರ್ಭಿಣಿಯರು ಮತ್ತು ಹಿರಿಯ ನಾಗರಿಕರಿಗೆ ಆದ್ಯತೆ ಒದಗಿಸಲಾಗುವುದು ಪ್ರಯಾಣ ವೆಚ್ಚವನ್ನು ಅವರೇ ಭರಿಸಬೇಕು ನೋಂದಾಯಿಸಿಕೊಂಡ ಪ್ರಯಾಣಿಕರ ಸಂಖ್ಯೆ ಆಧರಿಸಿ ಪ್ರಯಾಣ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ಗೃಪ ಸಚಿವಾಲಯ ತಿಳಿಸಿದೆ